ಇದೇ ಅಧಿವೇಶನದಲ್ಲಿ ಒಂದು ದೇಶ ಒಂದು ಚುನಾವಣೆ ವಿಷಯವನ್ನು ಚರ್ಚಿಸಲು ನಿರ್ಧರಿಸಲಾಗಿದ್ದು ದಿನಾಂಕವನ್ನು ಶೀಘ್ರದಲ್ಲಿ ಶಿಳಸಲಾಗುವುದು ಎಂದು ಪೇಳದರು ಕೋವಿಡ್ ಓನ್ನೆಲೆಯಲ್ಲಿ ಈ ಬಾರಿಯೂ ಮನ್ನಷ್ಟಂಕೆ ಕ್ರಮಗಳನ್ನು ವಹಸಲಾಗಿದ್ದು ಅಧಿವೇಶನ ನೋಡಲು ಸಾರ್ವಜನಿಕಿಂಗೆ ಪ್ರವೇಶವಿರುವುದಿಲ್ಲ ಎಂದು ಹೇಳದ ವಿಧಾನಸಭಾದ್ವಕ್ಷ ಎಶ್ವೇಶ್ವರ ಹೆಗಡೆ ಕಾಗೇರಿ ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಅಧಿವೇಶನ ಆರಂಭವಾಗಲಿದ್ದು ಈ ಕುರಿತು ಸರ್ಕಾರ ಶೀಘದಲ್ಲಿಯೇ ದಿನಾಂಕವನ್ನು ಪ್ರಕಟಿಸಲಿದೆ ಎಂದರು ಪಿಂಚಣಿ ಸೌಲಭ್ಯ ದೊರೆಯದ ಅರ್ಹರಿಗೆ ಅರ್ಜಿರಹಿತ ಹಾಗೂ ಮೊಬೈಲ್ ಆಪ್ ಆಧಾರಿತ ಪಿಂಚಣಿ ಮಂಜೂರು ಮಾಡುವ ಸ್ವಯಂಪ್ರೇರಿತ ಅಭಿಯಾನ ಕಾರ್ಯತ್ರಮವನ್ನು ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್

ಇಂದು ವಿಧಾನಸೌಧದಲ್ಲಿ ಕಂದಾಯ ಇಲಾಖೆಯು ಪಮ್ಮಿಕೊಂಡಿದ್ದ ಮನೆಬಾಗಿಲಿಗೇ ಮಾಸಾಶನ ಅಭಿಯಾನಕ್ಕೆ ಜಾಲನೆ ನೀಡಿ ಮಾತನಾಡಿದ ಅವರು ಮಧ್ಯವರ್ತಿಗಳ ಪ್ರವೇಶಎರದೆ ನೇರವಾಗಿ ಬಡವರ ಮನೆಗೆ ಮಾಸಾರನ ನೀಡುವ ಅಪರೂಪದ ಕಾರ್ಯಕ್ರಮ ಇದಾಗಿದೆ ಎಂದು ಹೇಳಿದರು ಮಧ್ಯವರ್ತಿಗಳ ಪ್ರವೇಶಕ್ಕೆ ಕಡಿವಾಣ ಹಾಕಿ ಸರ್ಕಾರದ ಪಿಂಚಣಿ ಸೌಲಭ್ಯವನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ ತಲುಪುವಂತೆ ಅಧಿಕಾರಿಗಳು ಕಟ್ಟನಿಟ್ಟನ ಕ್ರಮ ತೆಗೆದುಕೊಳ್ಳಬೇಕು ಎಂದರು ರಾಜ್ಯದಲ್ಲಿನ ಅಶ್ವತ್ತ ವೃದ್ದರು ಅಂಗವಿಕಲರು ಪಾಗೂ ಬಡತನದ ಅಂಚಿನಲ್ಲಿರುವ ಓರಿಯ ನಾಗರಿಕರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಒದಗಿಸುವ ಉದ್ದೇಶದಿಂದ ಸರ್ಕಾರ ಆನೇಕ ಕ್ರಮಗಳನ್ನು ಕೈಗೊಂಡಿದೆ ಮಾಸಿಕ ಪಿಂಜಣಿ ಪಾಗೂ ಸಂಧ್ಯಾ ಸುರಕ್ಷಾ ಯೋಜನೆಗಳ ಮೂಲಕ ಓರಿಯ ನಾಗರಿಕರ ಪಾಗೂ ಅಂಗವಿಕಲರು ಸ್ವಾವಲಂಭಿ ಜೀವನ ನಡೆಸಲು ಸರ್ಕಾರ ಉದ್ದೇಪಿಸಿದೆ ಎಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳದರು ಕಂದಾಯ ಸಚಿವ ಆರ್ ಆಶೋಕ ಮಾತನಾಡಿ ಮನೆ ಬಾಗಿಲಿಗೇ ಮಾಸಾಶನ ಅಭಿಯಾನವನ್ನು ಉಡುಪಿ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಜಾರಿ ಮಾಡಿ ಯಶಸ್ಸು ಸಿಕ್ಕ ನಂತರ ಉಳಿದ ಜಿಲ್ಲೆಗಳಿಗೆ ವಿಸ್ತರಿಸಲಾಗಿದೆ

ಪಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯ ಸಚಿವಾಲಯ ಆಯುಕ್ತಾಲಯ ಮತ್ತು ನಿರ್ದೇಶನಾಲಯಗಳಲ್ಲಿ ದೀರ್ಘ ಅವಧಿಯಿಂದ ಬಾಕಿ ಉಳಿದಿರುವ ಆಡಳಿತಾತ್ತಕ ನೌಕರರ ಸೇವಾ ವಿಷಯಗಳಿಗೆ ಸಂಬಂಧಿಸಿದ ಕಡತಗಳ ಶೀಘ್ರ ವಿಲೇವಾರಿಗೆ ಆಗತ್ತ್ವ ಕ್ರಮ ವಹಿಸಬೇಕೆಂದು ಪಾಥಮಿಕ ಮತ್ತು ಪ್ರೌಢಟಿಕ್ಷಣ ಸಚಿವ ಎಸ್

ಬೆಂಗಳೂರಿನಲ್ಲಿಂದು ಶಿಕ್ಷಣ ಇಲಾಖೆಯ ವಿವಿಧ ಸ್ತರಗಳ ನೌಕರರ ಸಂಘಗಳ ಪದಾಧಿಕಾರಿಗಳೊಂದಿಗೆ ನಡೆದ ಚರ್ಚೆಯಲ್ಲಿ ಮಾತನಾಡಿದ ಅವರು ಶಿಕ್ಷಣ ಇಲಾಖೆಯ ವಿವಿಧ ಸ್ತರಗಳಲ್ಲಿ ಬಾಕಿ ಇರುವ ಪಲವಾರು ಸಮಸ್ಕೆಗಳನ್ನು ವಿಭಾಗಿಸಿ ಪ್ರಕ್ಶೇಕವಾಗಿ ವರದಿಯೊಂದಿಗೆ ಪ್ರಸ್ತಾವನೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಅರ್ಹ ಬೇಡಿಕೆಗಳನ್ನು ಕಾಲಮಿತಿಯಲ್ಲಿ ಇತ್ಕರ್ಥಪಡಿಸಲು ಅಗತ್ಕ ತ್ರಮ ವಹಿಸಬೇಕೆಂದು ಹೇಳಿದ ಸಚಿವ ಸುರೇಶಕುಮಾರ್ ಶಿಕ್ಷಕರ ವರ್ಗಾವಣೆ ಪದವಿಪೂರ್ವ ಶಿಕ್ಷಣ ಉಪನ್ಯಾಸಕರ ವರ್ಗಾವಣೆ ವ್ಯಂದ ನೇಮಕಾತಿ ನಿಯಮಗಳ ಪರಿಷ್ಟರಣೆ ನೇರ ನೇಮಕಾಪಿ ಪದನಾಮ ಪರಿಷ್ಟರಣೆ ಕಾಲಮಿತಿ ಬಡ್ತಿ ವೇತನ ತಾರತಮ್ಯ ಬಡ್ತಿ ಹೊಂದಿದ ಶಿಕ್ಷಕರು ಮತ್ತು ಉಪನ್ಯಾಸಕರ ವೇತನದಲ್ಲಿ ಆಗಿರುವ ಅನ್ಯಾಯ ಸರಿಪಡಿಸುವುದು ಸೇರಿದಂತೆ ಶಿಕ್ಷಣ ಇಲಾಖೆಯ ವಿವಿಧ ನೌಕರರ ಸಮಸ್ಥೆಗಳನ್ನು ಇತ್ತರ್ಥಪಡಿಸಲು ಪ್ರಕ್ಶೇಕವಾಗಿ ಮತ್ತು ಸಂಘಟನೆವಾರು ಪ್ರಸ್ತಾವನೆ ಮಂಡಿಸಬೇಕೆಂದು ಸೂಚನೆ ನೀಡಿದರು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮರಿಯಮನಪಳ್ಲಿ ನಿವಾಸಿ ಜಾನಪದ ಅಕಾಡೆಮಿ ಅಧ್ಯಕ್ಷೆ ಮಾತಾ ಮಂಜಮ್ನ ಜೋಗತಿ ಅವರು ಭಾರತ ಸರ್ಕಾರ ನೀಡುವ ಪದ್ಮಶ್ರೀ ಪುರಸ್ಕಾರಕ್ಷೆ ಭಾಜನರಾಗಿದ್ದಾರೆ ಅವರಿಗೆ ಕಲಾ ವಿಭಾಗದಲ್ಲಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಮಂಜಮ್ಮ ಇದುವರೆಗೆ ತಮ್ಮ ಜನಪದ ಜೋಗತಿ ನೃತ್ತದ ಮೂಲಕ ಗ್ರಾಮ ಜಾತ್ರೆ ಸಂತೆ ವೇದಿಕೆ ಸೇರಿದಂತೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಪಲವಾರು ಪ್ರದರ್ಶನಗಳನ್ನು ನೀಡಿ ಪಸರುವಾಸಿಯಾಗಿದ್ದಾರೆ ಮಂಜಮ್ಮ ಜೋಗತಿ ಅವರು ರಾಜ್ವದಲ್ಲಿ ಜಾನಪದ ಅಕಾಡೆಮಿ ಆಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ತೃಕೀಯ ಲಿಂಗಿ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ ಪದ್ರೀ ಪುರಸ್ಕಾರ ದೊರೆತಿರುವ ಕುರಿತು ಮಾತಾ ಮಂಜಮ್ಮ ಜೋಗತಿ ಆಕಾಶವಾಣೆಯೊಂದಿಗೆ ತಮ್ನ ಸಂತಸ ಪಂಚಿಕೊಂಡಿದ್ದಾರೆ

ಈ ಅನುದಾನವನ್ನು ಮೂರು ಪಂತಗಳಿಗೆ ಅಂದರೆ ಗ್ರಾಮ ತಾಲೂಕು ಜಿಲ್ಲೆಗಳಿಗೆ ನೀಡಲಾಗುತ್ತದೆ

ಈ ಓನ್ನೆಲೆಯಲ್ಲಿ ಅನುದಾನ ವಿಡುಗಡೆ ಮಾಡಲಾಗಿದೆ ಬಯಲು ಬಹಿರ್ದೆಸೆ ಮುಕ್ತ ನೈರ್ಮಲ್ಯ ಮತ್ತು ನಿರ್ವಪಣೆ ಕುಡಿಯುವ ನೀರು ಸರಬರಾಜು ಮಳೆ ನೀರು ಕೊಯ್ಲು ಮತ್ತು ಜಲ ಮರು ಪೂರಣ ಯೋಜನೆಗಳಿಗೆ ಈ ಅನುದಾನವನ್ನು ಬಳಸಿಕೊಳ್ಳಬಹುದಾಗಿದೆ